ಅಂಫನ್ ಚಂಡಮಾರುತ ಬಾಧಿತ ಜನರಿಗೆ ಸಾಧ್ಯವಿರುವ ಎಲ್ಲಾ ರೀತಿಯ ನೆರವು ಪ್ರಧಾನಮಂತ್ರಿ ನರೇಂದ್ರಮೋದಿ

ಅಂಫನ್ ಚಂಡಮಾರುತದ ಪರಿಣಾಮ ಒಡಿಶಾಗಿಂತ ಪಶ್ಚಿಮ ಬಂಗಾಳದ ಮೇಲೆ ಹೆಚ್ಚು ಪರಿಣಾಮ ರಾಷ್ಷೀಯ ವಿಪತ್ತು ಪ್ರತಿಕ್ರಿಯ ಪಡೆಯ ಮಹಾನಿರ್ದೇಶಕ ಎಸ್

ಚಂಡಮಾರುತ ಬಾಧಿತ ಪ್ರದೇಶಗಳಲ್ಲಿ ರಾಷ್ಷೀಯ ವಿಪತ್ತು ಪ್ರತಿಕ್ರಿಯ ಪಡೆ ತಂಡಗಳು ಕಾರ್ಯನಿರ್ವಹಿಸುತ್ತಿವೆ ಉನ್ನತಾಧಿಕಾರಿಗಳು ಪರಿಶ್ವಿತಿಯ ಮೇಲೆ ನಿರಂತರ ನಿಗಾ ಇರಿಸಿ ಪಶ್ವಿಮ ಬಂಗಾಳ ಸರ್ಕಾರದೊಂದಿಗೆ ಸಮನ್ನಯದಿಂದ ಕಾರ್ಯನಿರ್ವಹಿಸುತ್ತಿವೆ ಎಂದು ಪ್ರಧಾನಿ ಮೋದಿ ಟ್ನೀಟ್ನಲ್ಲಿ ತಿಳಿಸಿದ್ದಾರೆ ಚಂಡಮಾರುತ ಪಶ್ಚಿಮ ಬಂಗಾಳದಲ್ಲಿ ಸ್ಪಷ್ಟಿಸಿರುವ ಅನಾಹುತಗಳ ದ್ವಶ್ಲಗಳನ್ನು ತಾವು ವೀಕ್ಷಿಸಿದ್ಲಾಗಿ ಇದೊಂದು ಸವಾಲಿನ ಅವಧಿಯಾಗಿದ್ಲು ಇಡೀ ದೇಶ ರಾಜ್ಯದ ಜನತೆಯ ಬೆಂಬಲಕ್ಕೆ ನಿಂತಿದೆ ಎಂದು ಹೇಳಿದ್ದಾರೆ ರಾಜ್ಯದ ಜನರ ಒಳಿತಿಗಾಗಿ ತಾವು ಪ್ರಾರ್ಥಿಸುವುದಾಗಿ ಪರಿಶ್ಲಿತಿ ಸಹಜ ಸ್ಲಿತಿಗೆ ತರಲು ಪ್ರಯತ್ನಗಳು ನಡೆದಿವೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಅಂಫನ್ ಚಂಡಮಾರುತದ ಪರಿಣಾಮಗಳನ್ನು ಧ್ನೆರ್ಯವಾಗಿ ಎದುರಿಸುತ್ತಿರುವ ಒಡಿಶಾ ಜನರಿಗೂ ಬೆಂಬಲ ವ್ಯಕ್ತಪಡಿಸಿರುವ ಪ್ರಧಾನಿ ಬಾಧಿತ ಜನರಿಗೆ ಸಾಧ್ಯವಿರುವ ಎಲ್ಲಾ ನೆರವು ಖಾತ್ರಿ ಪಡಿಸಲು ಸ್ವಳದಲ್ಲಿ ಅಧಿಕಾರಿಗಳು ಶ್ರಮಿಸುತ್ತಿದ್ಲಾರೆ ವರಿಸ್ಲಿತಿ ಆದಷ್ಟು ಶೀಘ್ರ ಸಹಜಗೊಳ್ಳಲಿ ಎಂದು ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ

ಪ್ರಯಾಣಿಕರ ಸಂಚಾರಕ್ಕೆ ಸಂಬಂಧಿಸಿದಂತೆ ಏಕರೂಪ ಕಾರ್ಯಾಚರಣೆ ಮಾರ್ಗಸೂಚಿಗಳನ್ನು ನಾಗರಿಕ ವಿಮಾನಯಾನ ಸಚಿವಾಲಯ ಪ್ರತ್ಯೇಕವಾಗಿ ಬಿಡುಗಡೆ ಮಾಡಿದೆ ಎಂದು ಹೇಳಿದ್ಲಾರೆ ವಿಮಾನದೊಳಗಿನ ಮಧ್ಯದ ಸೀಟುಗಳನ್ನು ಖಾಲಿಯಾಗಿ ಉಳಿಸುವ ಯಾವುದೇ ಯೋಜನೆಯಿಲ್ಲ ಇದು ದೈಹಿಕ ಅಂತರ ಕಾಪಾಡಿಕೊಳ್ಳಲು ಯಾವುದೇ ನೆರವಾಗುವುದಿಲ್ಲ ಎಂದು ಸ್ವಷ್ಪಡಿಸಿದ್ದಾರೆ ವಿಮಾನದ ಚಾಲಕ ಸಿಬ್ಬಂದಿ ವ್ಯಕ್ತಿಗತ ರಕ್ಷಣಾ ಕವಚ ಧಿಸಲಿದ್ದಾರೆ ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ವಿಮಾನ ನಿರ್ಗಮನಕ್ಕಿಂತ ಎರಡು ಗಂಟೆಯ ಮುಂಚೆ ಪಾಜರಿರಬೇಕು ಪ್ರಯಾಣ ದರಗಳನ್ನು ನಿಗದಿತ ಮಿತಿಯೊಳಗೆ ನಿಯಂತ್ರಿಸಲಾಗುವುದು

ಟಿಕೆಟ್ಗಳನ್ನು ಕಾಯ್ದಿರಿಸಲು ರೈಲ್ವೆ ಇಲಾಖೆಯ ಸಾಫ್ಟವೇರ್ ಬಳಸುವ ಏಜೆಂಟ್ಗಳ ವಿರುದ್ಧ ಕರಿಣ ಕ್ರಮ ಕೈಗೊಳ್ಳುವುದಾಗಿ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಗೋಯಲ್ ಗೋಯಲ್ ಗೋಡಿದ್ದಾರೆ

ಫಲಾನುಭವಿಗಳ ಬ್ಬಾಂಕ್ ಖಾತೆಗಳಿಗೆ ಮುಂಗಡವಾಗಿಯೇ ನೇರ ವರ್ಗಾವಣೆಯ ಮೂಲಕ ಪಣ ಜಮಾ ಮಾಡಲಾಗಿದ್ದು ಇದರಿಂದ ಸೌಲಭ್ಣ ಪಡೆದುಕೊಳ್ಳಲು ಯಾವುದೇ ಸಮಸ್ತೆಯಾಗುವುದಿಲ್ಲ

ದುಬೈ ಅಮೆರಿಕ ಮಾರಿಷಸ್ ಐರೋಪ್ಯ ಹಾಗೂ ಮಧ್ಯಪೂರ್ವ ದೇಶಗಳಿಗೆ ಖಾದಿ ಮುಖಗವಸುಗಳನ್ನು ರಫ್ತು ಮಾಡಲು ಯೋಜಿಸುತ್ತಿದೆ ಈ ದೇಶಗಳಲ್ಲಿ ಖಾದಿ ಜನಪ್ರಿಯತೆ ಕಳೆದ ಕೆಲವು ವರ್ಷಗಳಿಂದ ಗಮನಾರ್ಹವಾಗಿ ಹೆಚ್ಚಳಗೊಂಡಿದೆ ದೇಶವನ್ನುದ್ದೇಶಿಸಿ ಮಾತನಾಡುವ ವೇಳೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಕರೆ ನೀಡಿದ್ದ ಶ್ಠಳೀಯರಿಂದ ಜಾಗತಿಕ ಎಂಬ ಕರೆಗೆ ಪೂರಕವಾಗಿ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಖಾದಿ ಮುಖಗವಸುಗಳ ರಫ್ತು ಯೋಜನೆಯನ್ನು ಪರಿಶೀಲಿಸುತ್ತಿದೆ

ಪ್ರಧಾನ್ ಹೇಳಿದ್ದಾರೆ

ಬಿರುಗಾಳಿ ಹಾಗೂ ಭಾರೀ ಮಳೆಯಿಂದಾಗಿ ಮರಗಳು ಉರುಳಿ ವಿದ್ಶುತ್ ಅವಘಡಗಳಿಂದ ಬಹುತೇಕ ಸಾವುಗಳು ಸಂಭವಿಸಿವೆ

ಅಂಘನ್ ಚಂಡಮಾರುತಕ್ಕೆ ಪಶ್ಚಿಮ ಬಂಗಾಳ ತೀವ್ರ ಬಾಧಿತಗೊಂಡಿದೆ

ಚಂಡಮಾರುತದಿಂದ ಉಂಟಾಗಿರುವ ಪರಿಸ್ಥಿತಿ ಕುರಿತಂತೆ ಗ್ಲಪ ಸಚಿವ ಅಮಿತ್ ಶಾ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ದಾನರ್ಜಿ ಪಾಗೂ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರೊಂದಿಗೆ ಮಾತುಕತೆ ನಡೆಸಿ ಕೇಂದ್ರ ಸರ್ಕಾರ ಸಾಧ್ಯವಿರುವ ಎಲ್ಲಾ ನೆರವು ಕಲ್ಪಿಸುವ ಭರವಸೆ ನೀಡಿದ್ದಾರೆ ಪ್ರತಿಯೊಬ್ಬ ನಾಗರಿಕನ ಭದ್ರತೆ ಹಾಗೂ ಸುರಕ್ಷತೆಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ಸರ್ಕಾರ ಬದ್ಗವಾಗಿದೆ ಎಂದು ಗ್ವಪ ಸಚಿವರು ಹೇಳಿದ್ಲಾರೆ